ಚುನಾವಣೆ ನಡೆಯಲಿರುವ ಕ್ಷೇತ್ರಗಳಲ್ಲಿ ಇಂದಿನಿಂದ ಮಾದರಿ ನೀತಿ ಸಂಹಿತೆ ಜಾರಿಗೆ ಬರಲಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ

ಪುರಸಭೆ ಪಟ್ಟಣ ಪಂಚಾಯಿತಿಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ ಕನಕಪುರ ಕೋಲಾರ ಮುಳಬಾಗಿಲು ಕೆಜಎಫ್ ಗೌರಿಬಿದನೂರು ಮತ್ತು ಚಿಂತಾಮಣಿ ನಗರಸಭೆಗಳು ಮಾಗಡಿ ಬೀರೂರು ಮತ್ತು ಕಂಪ್ಲಿ ಪುರಸಭೆಗಳು ಹಾಗೂ ಜೋಗ್ ಮತ್ತು ಕಾರ್ಗಲ್ ಕುಂದಗೋಳ ಮತ್ತು ಕೂಡ್ಲಿಗಿ ಪಟ್ಟಣ ಪಂಚಾಯಿತಿಗಳಿಗೆ ನಾಳೆ ಮತದಾನ ನಡೆಯಲಿದ್ದು

ಚಾಮರಾಜನಗರ ಜಿಲ್ಲೆಯಲ್ಲಿ ವಿವಿಧ ಕಾರಣಗಳಿಂದ ತೆರವಾಗಿರುವ ಕೆಲವು ಜಿಲ್ಲಾ ಪಂಚಾಯಿತಿ ತಾಲ್ಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತ ಹಾಗೂ ನಗರಸಭೆಯ ಸದಸ್ಯ ಸ್ಥಾನಕ್ಷೆ ನಾಳೆ ಚುನಾವಣೆ ನಡೆಯಲಿದ್ದು

ಚಾಮರಾಜನಗರ ಜಿಲ್ಲಾಧಿಕಾರಿ ಬಿ

ಅದಕ್ಕೆ ಬೇಕಾದಂತಹ ಪೂರ್ವಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು

ರಾಜಭವನದಲ್ಲಿ ಸಂಜೆ ನಡೆಯುವ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ವಜೂಭಾಯ್ ವಾಲಾ ಅವರು ನ್ಯಾಯಮೂರ್ತಿಗಳಾದ ನೇರನಹಳ್ಳ ತ್ರೀನಿವಾಸನ್ ಸಂಜಯ್ ಗೌಡ ಜ್ಯೋತಿ ಮೂಲಿಮನಿ ನಟರಾಜ್ ರಂಗಸ್ವಾಮಿ ಹೇಮಂತ್ ಚಂದನಗೌಡರ್ ಹಾಗೂ ಶ್ರದೀಪ್ ಸಿಂಗ್ ಯೆರೂರು ಅವರಿಗೆ ಪ್ರಮಾಣವಚನ ಬೋಧಿಸಲಿದ್ದಾರೆ ರಾಜ್ಞ ಹಾಗೂ ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿಯನ್ನು ಖಂಡಿಸಿ ಪ್ರದೇಶ ಕಾಂಗ್ರೆಸ್ ವತಿಯಿಂದ ಬ್ಲಪತ್ ಪ್ರತಿಭಟನೆಯನ್ನು ಬೆಂಗಳೂರಿನಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು ವಿಧಾನ ಸಭೆಯ ಶ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾತನಾಡಿ ಶಾಸಕ ಸ್ನಾನಕ್ಕೆ ರಾಜೀನಾಮೆ ನೀಡಿ ಬಿಜೆಪಿ ಪಕ್ಷಕ್ಕೆ ದೆಂಬಲ ನೀಡಿರುವ ಅನರ್ಹ ಶಾಸಕರು ಚುನಾವಣೆಯಲ್ಲಿ ಸ್ಪರ್ದಿಸುವ ಪಕ್ಷು ಪಡೆದಿಲ್ಲ ಈಗಾಗಲೇ ನ್ನಾಯಾಲಯದಲ್ಲಿ ಈ ಕುರಿತು ವಿಚಾರಣೆ ನಡೆಯುತ್ತಿದೆ

ಕೆಪಿಸಿಸಿ ಅದ್ದಕ್ಷ ದಿನೇತ್ ಗುಂಡೂರಾವ್ಕಾರ್ಯಾಧ್ವಕ್ಷ ಈಶ್ವರ್ ಖಂಡ್ರೆ ರಾಜ್ಯ ಸಭಾ ಸದಸ್ಯ ಹಿರಿಯ ಮುಖಂಡ ಬಿ

ಪರಿಪ್ರಸಾದ್ ಕಾಂಗ್ರೆಸ್ ವಕ್ತಾರ ವಿ

ಉಗ್ರಪ್ಪ ಸೇರಿದಂತೆ ವಿವಿಧ ಮುಖಂಡರು ಹಾಜರಿದ್ದರು